ಆ ಅವಧಿ ಇಂದು ಮುಕ್ತಾಯವಾಗುವ ಹಿನ್ನೆಲೆಯಲ್ಲಿ ಮತ್ತೆ ಅವಧಿ ವಿಸ್ತರಿಸಲಾಗಿದೆ

ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ವಾರ್ಷಿಕ ಬಡ್ಡಿ ದರ ಇಳಿಕೆ ಮಾಡಿ ಹೊರಡಿಸಿದ್ದ ಆದೇಶವನ್ನು ಕೇಂದ್ರ ಸರ್ಕಾರ ಹಿಂಪಡೆದಿದೆ ಈ ಸಂಬಂಧ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಮಾದವಶಾತ್ ಹೊರಡಿಸಿದ್ದ ಆದೇಶವನ್ನು ಹಿಂಪಡೆಯಲಾಗಿದೆ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳು ಯಥಾಸ್ವಿತಿಯಲ್ಲಿ ಮುಂದುವರಿಯಲಿವೆ ಎಂದು ಅವರು ಸ್ವಷ್ಪಪಡಿಸಿದ್ದಾರೆ

ಕೋವಿಡ್ ಲಸಿಕೆಗಳ ವ್ಯರ್ಥ ಶೇಒಂದಕ್ಕಿಂತಲೂ ಕಡಿಮೆ ಇರುವಂತೆ ನೋಡಿಕೊಳ್ಳುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಜಿಸಿದೆ ಲಸಿಕೆಗಳ ಅವಧಿ ಮುಗಿದು ಹೋಗುವುದನ್ನು ತಪ್ಪಸಲು ಲಸಿಕೆ ದಾಸ್ತಾನು ಸಕಾಲಿಕವಾಗಿ ಬಳಸಿಕೊಳ್ಳುವಂತೆ ರಾಜ್ವಗಳಿಗೆ ಕೇಂದ್ರ ಸೂಚಿಸಿದೆ

ಮಾರ್ಗಸೂಜಿಯನ್ನು ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದೇಶಿಸಿದ್ದಾರೆ ಸೋಂಕು ತಡೆಯುವ ಉದ್ದೇಶದಿಂದ ಜಾರಿಗೊಳಿಸಲಾಗಿರುವ ಈ ಮಾರ್ಗಸೂಜಿಯಂತೆ ಜನರ ಅನಗತ್ಯ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ ಮನೆ ಮನೆಗೆ ತೆರಳಿ ಸೋಂಕಿತರ ಪರೀಕ್ಷೆ ನಡೆಸಲಾಗುವುದು ಸೋಂಕಿತರ ಸಂಪರ್ಕ ಹೊಂದಿದವರ ಮೇಲೆ ನಿಗಾ ವಹಿಸಲಾಗುವುದು ಜ್ವರ ಖೀಡಿತರ ತಪಾಸಣೆಗೆ ಫಿವರ್ ಕ್ಷಿನಿಕ್ಗಳ ಸ್ವಾಪನೆ ಸೋಂಕು ಪ್ರಕರಣಗಳು ಹೆಚ್ಚಿರುವ ಪ್ರದೇಶಗಳಲ್ಲಿ ನಿರ್ಬಂಧಿತ ವಲಯ ಘೋಷಣೆ ಸೇರಿದಂತೆ ಹಲವು ಕ್ರಮಗಳನ್ನು ಸೂಚಿಸಲಾಗಿದೆ ಉಳಿದಂತೆ ಮಾಸ್ಕ್ ಧರಿಸುವುದು ಕಡ್ಡಾಯ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕಿದೆ ಇಲ್ಲವಾದರೆ ದಂಡ ವಿಧಿಸುವ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು

ಪ್ರಶಸ್ತಿಗೆ ರಜನಿಕಾಂತ್ ಅವರು ಅಯ್ಕೆಗೊಂಡಿರುವುದು ಅತ್ಕಂತ ಸಂತಸದ ವಿಷಯ ಎಂದು ಪ್ರಧಾನಮಂತ್ರಿ ಮೋದಿ ಟ್ವೀಟ್ ಮಾಡಿದ್ದಾರೆ ಅಭಿಮಾನಿಗಳು ರಜನಿಕಾಂತ್ ಅವರನ್ನು ಪ್ರೀತಿಯಿಂದ ತಲೈವರ್ ಎಂದು ಕರೆಯುತ್ತಾರೆ ಅವರು ಎಲ್ಲ ಜನರ ಪ್ರೀತಿಪಾತ್ರ ನಟರಾಗಿದ್ದಾರೆ ತಮ್ಮ ವೈವಿದ್ಯಮಯ ಪಾತ್ರಗಳು ಹಾಗೂ ವ್ಯಕ್ತಿಕ್ವದಿಂದ ರಜನಿಕಾಂತ್ ಜನಮನ ಗೆದ್ದಿದ್ದಾರೆ ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ

ಅಸ್ಲಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂದು ವಿಧಾನಸಭೆ ಚುನಾವಣೆಯ ಎರಡನೇ ಪಂತದ ಮತದಾನ ಬೆಳಗ್ಗೆಯಿಂದ ಪ್ರಗತಿಯಲ್ಲಿದೆ ಎರಡೂ ರಾಜ್ಯಗಳಲ್ಲಿ ಮತದಾನಕ್ಕೆ ವ್ಯಾಪಕ ಬಿಗಿ ಭದ್ರತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಮುಕ್ತ ಹಾಗೂ ನ್ಕಾಯಸಮ್ಮತ ಮತದಾನ ನಡೆಸಲು ಎಲ್ಲ ಸಿದ್ದಕೆ ಮಾಡಿಕೊಳ್ಳಲಾಗಿದೆ ಎಂದು ಅಸ್ಸಾಂನ ಮುಖ್ಯ ಚುನಾವಣಾಧಿಕಾರಿ ನಿತಿನ್ ಖಡೆ ಹೇಳಿದ್ದಾರೆ ನಮ್ಮ ಬಾತ್ಮೀದಾರರೊಂದಿಗೆ ಮಾತನಾಡಿದ ಅವರು ಮತದಾರರಿಗೆ ಎಲ್ಲ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದಿದ್ದಾರೆ

ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಶ್ವಿಮ ಬಂಗಾಳ ಹಾಗೂ ಅಸ್ಲಾಂ ಮತದಾರರು ಹೆಜ್ವಿನ ಸಂಖ್ವೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಪ್ರಜಾಪ್ರಭುತ್ವದ ಉತ್ಸವದಲ್ಲಿ ಮತದಾರರು ಪಾಲ್ಗೊಳ್ಳಬೇಕು ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಉಳಿದ ಪಂತಗಳ ಚುನಾವಣೆಗೆ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ ವಿವಿಧ ಪಕ್ಷಗಳ ಅಗ್ರ ನಾಯಕರು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುತ್ತಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಸ್ಸಾಂನ ಕೊಕ್ರಜಾರ್ನಲ್ಲಿ ಇಂದು ಚುನಾವಣಾ ರ್ಕಾಲಿಯಲ್ಲಿ ಮಾತನಾಡಿ ಎನ್ಡಿಎ ಸರ್ಕಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮಂತ್ರದೊಂದಿಗೆ ಅಸ್ಸಾಂ ಜನರ ಅಭಿವ್ಯಧಿಗೆ ಶ್ರಮಿಸುತ್ತಿದೆ ಎಂದು ಹೇಳಿದರು

ಐಜೆಪಿಯ ಮತ್ತೊಬ್ಬ ತಾರಾ ಪ್ರಜಾರಕರಾದ ಮಿಥುನ್ ಚಕ್ರವರ್ತಿ ಬಿಷ್ಣುಮರ್ ಸಂಕ್ರೇಲ್ ಜಗತ್ ಬಲ್ಲವಮರ್ ಮತ್ತು ಚುನ್ಚುರಾದಲ್ಲಿ ರೋಡ್ ಕೋ ನಡೆಸಲಿದ್ದಾರೆ